ಕೊರೋನಾ ವೈರಾಣು ಸೃಷ್ಷಿಸಿರುವ ಸವಾಲನ್ನು ನಿಭಾಯಿಸಲು ಸಮನ್ವಯದ ಪ್ರಯತ್ನ ಅಗತ್ಯವಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ

ಅನಿಲ ಸೋರಿಕೆ ವೆಂಕಟಾಪುರಂ ಹಾಗೂ ಗೋಪಾಲಪಟ್ಟಣಂ ಸುತ್ತಮುತ್ತಲ ಗ್ರಾಮಗಳಲ್ಲಿ ತೀವ್ರ ಭೀತಿಯನ್ನು ಅನಿಲ ಸೋರಿಕೆಯಾದ ಕೂಡಲೇ ಈ ಪ್ರದೇಶದ ಜನರು ತಮ್ಮ ಮನೆಗಳಿಂದ ಹೊರಬಂದು ಸೃಷ್ಟಿಸಿದೆ ಮೇಘಾದ್ರಿ ಗುಡ್ಡದ ಕಡೆ ಓಡಲು ಆರಂಭಿಸಿದ್ದರು ಅನಿಲ ಸೋರಿಕೆಯಿಂದಾಗಿ ಸುತ್ತ ಮುತ್ತ ವಾಸಿಸುವ ನೂರಾರು ಮಂದಿಯಲ್ಲಿ ಉಸಿರಾಟದ ಸಮಸ್ಥೆ ಹಾಗೂ ಕಣ್ಣುರಿ ಹೊಟ್ಟೆನೋವು ಮತ್ತಿತರ ಸಮಸ್ಥೆಗಳು ಎದುರಾಗಿವೆ ಅನಿಲ ಸೋರಿಕೆಯಿಂದ ಬಾಧಿತಗೊಂಡ ಜನರನ್ನು ಸಮೀಪದ ಕೆ ಜಿ ಎಚ್ ಆಸ್ತ್ರೆಗೆ ದಾಖಲಿಸಲಾಗಿದ್ದು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

ಈ ನಡುವೆ ಕಂದಾಯ ಮತ್ತು ಪೊಲೀಸ್ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ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 ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ರಕ್ಷಣಾ ಕಾರ್ಯಚರಣೆಯನ್ನು ಖುದ್ದು ನಿಗಾ ವಹಿಸಲು ವಿಶಾಖಪಟ್ಟಣಂಗೆ ತೆರಳುತ್ತಿದ್ದಾರೆ ಫಟನೆ ಕುರಿತಂತೆ ರಾಷ್ಲಪತಿ ರಾಮನಾಥ್ ಕೋವಿಂದ್ ತೀವ್ರ ದುಃಖ ವ್ಯಕ್ತಪಡಿಸಿದ್ದು

ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಘಟನೆ ಸಂಬಂಧ ಆಂಧ್ರಪ್ರದೇಶ ಮುಖ್ಯಮಂತ್ರಿ ವ್ಯೆ ಎಸ್ ಜಗನ್ ಮೋಹನ್ ರೆಡ್ಡಿ ಅವರೊಂದಿಗೆ ಮಾತುಕತೆ ನಡೆಸಿ ಪರಿಸ್ವಿತಿ ನಿಭಾಯಿಸಲು ರಾಜ್ಯ ಸರ್ಕಾರಕ್ಷೆ ಎಲ್ಲಾ ರೀತಿಯ ನೆರವು ಹಾಗೂ ದೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಪ್ರಧಾನಿ ಕಾರ್ಯಾಲಯ ಟ್ವೀಟ್ನಲ್ಲಿ ತಿಳಿಸಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅನಿಲ ಸೋರಿಕೆ ಘಟನೆಯಲ್ಲಿ ಮೃತಪಟ್ಟ ವ್ಯಕ್ತಿಗಳ ಕುಟುಂಬಗಳಿಗೆ ಸಂತಾಪ ಸೂಚಿಸಿ ಈ ಘಟನೆ ತಮ್ಮನ್ನು ವಿಚಲಿತಗೊಳಿಸಿದೆ ಪರಿಸ್ಥಿತಿಯನ್ನು ನಿಕಟವಾಗಿ ಹಾಗೂ ನಿರಂತರವಾಗಿ ನಿಗಾ ವಹಿಸಿರುವುದಾಗಿ ಹೇಳಿದ್ದಾರೆ ಪರಿಸ್ಥಿತಿ ನಿಭಾಯಿಸಲು ರಾಜ್ಯಕ್ಕೆ ಅಗತ್ತ ನೆರವು ಕಲ್ಪಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ರಾಷ್ಷೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿರುವುದಾಗಿ ತಿಳಿಸಿದ್ದಾರೆ

ಕೇಂದ್ರ ಸರ್ಕಾರ ಮೊಬೈಲ್ ಅಥವಾ ಸ್ಟಿರ ದೂರವಾಣಿ ಹೊಂದಿರುವ ಸಾರ್ವಜನಿಕರಿಗೆ ಆರೋಗ್ಣ ಸೇತು ಐವಿಆರ್ಎಸ್ ಸೇವೆ ಆರಂಭಿಸಿದೆ ದೇಶಾದ್ದಂತ ಈ ಸೇವೆ ಲಭ್ಯವಿದ್ದು ಶುಲ್ಕರಹಿತವಾಗಿರಲಿದೆ

ಅವರ ಮಾಹಿತಿ ಮೇರೆಗೆ ಜನರ ಆರೋಗ್ಯ ಸ್ಥಿತಿಯನ್ನು ದೃಢೀಕರಿಸಲಾಗುವುದು

ಜನರ ರಕ್ಷಣೆಗಾಗಿ ಅವರ ಮಾಹಿತಿಯನ್ನಾಧರಿಸಿ ಅವರ ಆರೋಗ್ಧದ ಬಗ್ಗೆ ಸಂದೇಶ ಕಳುಹಿಸಲಾಗುವುದು ಆರೋಗ್ಯ ಸೇತು ಮೊಬೈಲ್ ಆಪ್ ಅನ್ನು ವಿದ್ಯುನ್ಮಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಭಿವೃದ್ದಿ ಪಡಿಸಿದ್ದು ಕೊರೋನಾ ಸೋಂಕು ಹರಡುವುದನ್ನು ತಪ್ಪಿಸಲು ಸಹಾಯಕವಾಗಲಿದೆ ಆಷ್ಪೇ ಅಲ್ಲದೆ ಕೊರೋನಾ ಸೋಂಕಿತರ ಮಾಹಿತಿಯನ್ನು ಈ ಆಪ್ ನೀಡಲಿದೆ ಸಾರ್ವಜನಿಕರು ಆಪ್ ಡೌನ್ಲೋಡ್ ಮಾಡಿಕೊಳ್ಳುವ ಇದರ ಮೂಲಕ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸರ್ಕಾರ ಮನವಿ ಮಾಡಿದೆ

ಹೆಡ್ ಕೊರೋನಾ ವೈರಾಣು ಸೃಷ್ಟಿಸಿರುವ ಸವಾಲನ್ನು ನಿಭಾಯಿಸಲು ಸಮನ್ವಯದ ಪ್ರಯತ್ನಗಳನ್ನು ನಡೆಸುವ ಅಗತ್ಯವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಅವರು ಇಂದು ಬುದ್ಧಪೂರ್ಣಿಮೆಯ ಅಂಗವಾಗಿ ವಿಡಿಯೋ ಮೂಲಕ ಮಾತನಾಡಿದರು ಕೇಂದ್ರ ಸಂಸ್ಟತಿ ಸಚಿವಾಲಯ ಅಂತಾರಾಷ್ಟೀಯ ಬೌದ್ಧರ ಒಕ್ಕೂಟ ಆಯೋಜಿಸಿದ್ದ ಆನ್ಲೈನ್ ಪ್ರಾರ್ಥನಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಬುದ್ಧಪೂರ್ಣಿಮೆ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಷಯ ತಿಳಿಸಿದ ಪ್ರಧಾನಿ ಇಂದಿನ ಪರಿಸ್ಥಿತಿಯಲ್ಲಿ ಬುದ್ಧಪೂರ್ಣಿಮೆ ಕಾರ್ಯಕ್ರಮಗಳಲ್ಲಿ ದೈಹಿಕವಾಗಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ ಆಚರಣೆಯಲ್ಲಿ ನಿಮೈಲ್ಲರೊಂದಿಗೆ ಭಾಗವಹಿಸುವುದು ತಮಗೆ ಸಂತೋಷ ತಂದಿದೆ ಎಂದರು

ಭಗವಾನ್ ಬುದ್ದನ ಬೋಧನೆಗಳನ್ನು ಸ್ಲರಿಸಿದ ಪ್ರಧಾನಿ ಅವುಗಳ ಸಾರ್ವತ್ರಿಕ ಸ್ವರೂಪವನ್ನು ಒತ್ತಿ ಹೇಳದರು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 ಭಗವಾನ್ ಬುದ್ಧ ಭಾರತೀಯ ನಾಗರಿಕತೆ ಮತ್ತು ಸಂಪ್ರದಾಯದ ಸಂವೃದ್ಧಿಗೆ ಕೊಡುಗೆ ನೀಡಿದ್ದಾರೆ ಬುದ್ಧ ಬೆಳಕಾಗಿ ಮಾರ್ಪಟ್ಟವನು ತನ್ನ ಪಯಣದಲ್ಲಿ ಇತರರ ಜೀವನಕ್ಕೆ ಬೇಳಕಾದವನು ಎಂದು ಪ್ರಧಾನಿ ಅಭಿಪ್ರಾಯಪಟ್ಟದ್ದಾರೆ ಭಾರತವು ಜಗತ್ತಿನಾದ್ಯಂತ ಇತರ ದೇಶಗಳಿಗೆ ಸಹಾಯ ಮಾಡಲು ನಿರಂತರವಾಗಿ ಕೆಲಸ ಮಾಡುತ್ತಿದೆ ಮತ್ತು ಅದೇ ದಾರಿಯಲ್ಲಿ ಮುಂದುವರೆಯಲಿದೆ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

ವಿದೇಶಾಂಗ ಮ್ಲವಹಾರಗಳ ಸಚಿವ ಎಸ್ ಜೈಶಂಕರ್ ನಿನ್ನೆ ಮಾದ್ಲಮಗಳಿಗೆ ಮಾಹಿತಿ ನೀಡಿ ಭಾರತೀಯ ರಾಯಭಾರ ಕಚೇರಿಗಳು ಆಯಾ ದೇಶಗಳಲ್ಲಿ ತೊಂದರೆಗೆ ಸಿಲುಕಿದ್ದ ಭಾರತೀಯರ ಸಂಪರ್ಕದಲ್ಲಿದ್ದು ಅವರನ್ನು ಕರೆ ತರಲು ಎಲ್ಲ ಸಿದ್ದತೆಗಳು ನಡೆದಿವೆ ಎಂದರು

ಪರಿಷ್ಠತ ದರ ಇಂದಿನಿಂದ ಜಾರಿಗೆ ಬರಲಿದ್ದು

ಎಲ್ಲ ಸ್ಟಾಚ್ಗಳಲ್ಲಿ ದರ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಮದ್ಯ ದುಬಾರಿಯಾಗಲಿದೆ